ಬರುವ ದಶಕದಲ್ಲಿ ಆಧುನಿಕ ಭಾರತ ನಿರ್ಮಿಸುವಲ್ಲಿ ಭಾರತದ ಯುವ ಸಮುದಾಯ ಪ್ರಮುಖ ಪಾತ್ರವಹಿಸಲಿದೆ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿಮತ ಸ್ಥಳೀಯ ಉತ್ವನ್ನಗಳ ಖರೀದಿ ಉತ್ತೇಜಿಸಲು ಜನತೆಗೆ ಮನವಿ

ಉಡುಪಿಯ ಪೇಜಾವರ ಮಠದ ವಿಶ್ಲೇಶತೀರ್ಥ ಶ್ರೀಗಳು ಇಂದು ಬೆಳಿಗ್ಗೆ ವಿಧಿವಶ ಬೆಂಗಳೂರಿನ ವಿದ್ಯಾಪೀಠದ ಬಳಿ ಇಂದು ಸಂಜೆ ಅಂತಿಮ ವಿಧಿವಿಧಾನ

ಜಾರ್ಖಂಡ್ನ ನೂತನ ಮುಖ್ಯಮಂತ್ರಿಯಾಗಿ ಜೆಎಂಎಂ ಮುಖಂಡ ಹೇಮಂತ್ ಸೊರೇನ್ ಇಂದು ಮಧ್ಯಾಹ್ನ ಪ್ರಮಾಣವಚನ ಸ್ವೀಕಾರ

ನವದೆಹಲಿಯಲ್ಲಿ ಇಂದು ಸಂಜಿ ಮೀರು ನಟ ಅಮಿತಾಬ್ ಬಚ್ಚನ್ ಅವರಿಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಂದ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪ್ರದಾನ ದೇಶದ ಅಭಿವ್ವದ್ದಿ ಹಾಗೂ ಬೆಳವಣಿಗೆಯಲ್ಲಿ ಯುವ ಭಾರತದ ಪಾತ್ರ ಪ್ರಮುಖವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಮನ್ ಕೀ ಬಾತ್ ಆಕಾಶವಾಣಿ ಕಾರ್ಯಕ್ರಮದಲ್ಲಿಂದು ದೇಶದ ಜನತೆಯನ್ನುದ್ದೇಶಿಸಿ ಮಾತನಾಡಿದ ಅವರು ಭಾರತ ಇಂದು ಹೊಸ ವ್ಯವಸ್ಥೆ ಮತ್ತು ಹೊಸ ಆಲೋಚನೆಯಿಂದ ಕೂಡಿದ ತಲೆಮಾರನ್ನು ಹೊಂದಿದ್ದು ಯುವ ಜನರ ಮೇಲೆ ರಾಷ್ತಕ್ಕೆ ಬಹಳಷ್ಟು ನಿರೀಕ್ಷೆಯಿದೆ ಎಂದು ಹೇಳಿದ್ದಾರೆ ಸ್ಲಾಮಿ ವಿವೇಕಾನಂದ ಅವರ ಹೇಳಿಕೆಯಂತೆ ಯುವಜನರು ದೇಶದಲ್ಲಿ ಬದಲಾವಣೆ ತರುವ ಚೈತನ್ಯ ಶಕ್ತಿವುಳ್ಳವರಾಗಿದ್ದಾರೆ ಆಧುನಿಕ ಭಾರತದಲ್ಲಿ ಈ ಹೊಸ ತಲೆಮಾರಿನವರ ಪಾತ್ರ ಮಹತ್ವದ್ದು ಎಂದು ಮೋದಿ ಹೇಳಿದರು

ಅವ್ಯವಸ್ಥೆ ಅಸ್ಡಿರತೆ ಅರಾಜಕತೆ ಜಾತಿವಾದ ಕುಟುಂಬವಾದ ಲಿಂಗ ಅಸಮಾನತೆ ಮುಂತಾದವುಗಳನ್ನು ಹೊಸ ತಲೆಮಾರಿನ ಜನತೆ ಎಂದೂ ಒಪ್ಪುವುದಿಲ್ಲ ಈ ಪಿಡುಗುಗಳ ವಿರುದ್ದ ಆಧುನಿಕ ತಂತ್ರಜ್ಞಾನ ಬಳಸಿಕೊಂಡು ಧ್ವನಿ ಎತ್ತುತಿದ್ದಾರೆ ಇಂಥ ಯುವಜನರ ಬಗ್ಗೆ ರಾಷ್ಟ್ರ ಅಪಾರ ನಿರೀಕ್ಷೆ ಇಟ್ಟುಕೊಂಡಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು ದೇಶೀಯ ಉತ್ವನ್ನಗಳನ್ನು ಖರೀದಿಸುವ ಮೂಲಕ ಪ್ರೋತ್ಪಾಹಿಸುವಂತೆ ಕರೆ ನೀಡಿದ ಪ್ರಧಾನಮಂತ್ರಿ ನೂರು ವರ್ಷಗಳ ಹಿಂದೆ ಮಹಾತ್ಮ ಗಾಂಧೀಜಿಯವರು ಸ್ವದೇಶಿ ಆಂದೋಲನ ಆರಂಭಿಸಿದ್ದನ್ನು ಪ್ರಸ್ತಾಪಿಸಿದರು

ದೇಶದ ಪ್ರತಿಯೊಬ್ಬ ನಾಗರಿಕನು ಸ್ವಾವಲಂಬಿಯಾಗಿ ಘನತೆಯಿಂದ ಜೀವನ ನಡೆಸುವುದು ಬಹಳ ಮುಖ್ಯವಾಗಿದೆ ಈ ನಿಟ್ಡಿನಲ್ಲಿ ಜನರು ಸ್ಥಳೀಯ ಉತ್ವನ್ನಗಳ ಖರೀದಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಹಾಗೂ ಸ್ಥಳೀಯ ಉತ್ಪನ್ನಗಳ ಬಗ್ಗೆ ಹೆಮ್ಮೆಪಡಬೇಕು ಎಂದು ಹೇಳಿದರು ಉತ್ತರ ಪ್ರದೇಶದ ಫುಲ್ಪುರ್ನ ಮಹಿಳೆಯರ ಉದಾಹರಣೆ ನೀಡಿದ ಪ್ರಧಾನಮಂತ್ರಿ ಸ್ವ ಸಹಾಯ ಗುಂಪುಗಳು ಪಾದರಕ್ಷೆ ಉತ್ಪಾದಿಸುವ ಕೌಶಲ್ಯವನ್ನು ಕಲಿತು ಗ್ರಾಮೀಣ ಆಜೀವಿಕ ಮಿಷನ್ ನೆರವಿನೊಂದಿಗೆ ಪಾದರಕ್ಷೆ ಉತ್ಪಾದನಾ ಫಟಕವನ್ನು ಸ್ವಾಪಿಸಿದ್ದಾರೆ ಎಂದು ಹೇಳಿದರು ಈ ಮಹಿಳೆಯರಿಂದ ಪಾದರಕ್ಷೆಗಳನ್ನು ಖರೀದಿಸಿ ಬೆಂಬಲ ನೀಡಿದ ಸ್ಥಳೀಯ ಪೊಲೀಸರು ಹಾಗೂ ಅವರ ಕುಣುಂಬಗಳನ್ನು ಪ್ರಧಾನಮಂತ್ರಿ ಶ್ಲಾಘಿಸಿದ್ದಾರೆ ಗುಜರಾತ್ನ ಕಚ್ನ ರನ್ನ್ನಲ್ಲಿ ಇತ್ತೀಚೆಗೆ ನಡೆದ ಮರುಭೂಮಿ ಹಬ್ಬದಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ವಿವೇಕಾನಂದ ಶಿಲಾ ಸ್ಮಾರಕಕ್ಕೆ ಭೇಟಿ ನೀಡಿದ ಹಾಗೂ ಉಪರಾಷ್ಟ್ರಪತಿ ವೆಂಕಯ್ಯನಾಯ್ಡು ಅವರು ಪಾಲ್ಗೊಂಡಿದ್ದನ್ನು ತಿಳಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂತಹ ಸ್ಮಾರಕಗಳಿಗೆ ರಾಷ್ಟ ಪತಿ ಹಾಗೂ ಉಪರಾಷ್ಟ್ರಪತಿ ಭೇಟಿ ನೀಡಿರುವುದು ದೇಶದ ಜನರಿಗೆ ಸ್ಸೂರ್ತಿದಾಯಕವಾಗಿದೆ ಈ ಹಿನ್ನೆಲೆಯಲ್ಲಿ ದೇಶದ ಜನರು ಈ ಪ್ರದೇಶಗಳಿಗೆ ಪ್ರವಾಸ ಕೈಗೊಳ್ಳಬೇಕು ಎಂದರು

ತೀವ್ರ ಅನಾರೋಗ್ಯದಿಂದ ಕಳೆದ ಹಲವು ದಿನಗಳಿಂದ ಚಿಕಿತ್ಪೆ ಪಡೆಯುತ್ತಿದ್ದ ಪೇಜಾವರ ಮಠದ ವಿಶ್ವೇಶತೀರ್ಥ ಸ್ವಾಮೀಜಿ ಇಂದು ಬೆಳಗ್ಗೆ ದೈವಾಧೀನರಾದರು

ತಮ್ಮ ಧಾರ್ಮಿಕ ಕಾರ್ಯಕ್ಕೆ ವಿಶ್ವಾದ್ಯಂತ ಖ್ಯಾತಿಗಳಿಸಿದ್ದರು ಅವರು ಹಲವಾರು ವಸತಿ ನಿಲಯಗಳನ್ನು ಆಸ್ಪತ್ರೆಗಳು ಹಾಗೂ ಶಾಲೆಗಳನ್ನು ಬಡವರಿಗಾಗಿ ನಿರ್ಮಿಸಿದ್ದಾರೆ ಮಹಾನ್ ವ್ಯಕ್ತಿತ್ವ ಹೊಂದಿದ್ದ ಪೇಜಾವರ ಶ್ರೀಗಳು ಸದಾ ದೇಶದ ಹಿತಚಿಂತನೆ ಮಾಡುತ್ತಿದ್ದು ರಾಷ್ಟಾದ್ಯಂತ ಪ್ರವಾಸ ಮಾಡಿದ್ದರು ಅವರ ಅಗಲಿಕೆಯಿಂದ ದೇಶ ಮತ್ತು ನಾಡು ಬಡವಾಗಿದೆ ಎಂದು ಮುಖ್ಯಮಂತ್ರಿ ಬಿ ಎಸ್ ಯುಡಿಯೂರಪ್ಪ ಶೋಕ ವ್ಯಕ್ತಪಡಿಸಿದ್ದಾರೆ

ಕೇಂದ್ರ ಸಚಿವ ಸದಾನಂದ ಗೌಡ ಮಾಜಿ ಕೇಂದ್ರ ಸಚಿವೆ ಉಮಾಭಾರತಿ ಸೇರಿದಂತೆ ಹಲವರು ಉಡುಪಿಯಲ್ಲಿ ಶ್ರೀಗಳ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು ವಿಶ್ವೇಶತೀರ್ಥರ ಅಗಲಿಕೆಗೆ ಮಾಜಿ ಪ್ರಧಾನಿ ಹಾಗೂ ಜೆಡಿಎಸ್ ವರಿಷ್ಠ ಎಚ್

ದೇವೇಗೌಡ ಶೋಕ ವ್ಯಕ್ತಪಡಿಸಿದ್ದು ಸಮಾಜದ ಅಸಮಾನತೆಯ ವಿರುದ್ದದ ದನಿಯಾಗಿದ್ದ ಶ್ರೀಗಳ ಚಿಂತನೆ ನಮ್ಮೆಲ್ಲರಿಗೂ ಮಾದರಿ ಎಂದು ಹೇಳಿದ್ದಾರೆ ವಿಧಾಸಭೆ ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕೂಡ ಶ್ರೀಗಳ ಅಗಲಿಕೆ ತೀವ್ರ ಸಂತಾಪ ವ್ಯಕ್ತಪಡಿಸಿ ಶ್ರೀಗಳು ಅಪಾರ ಜ್ಞಾನಿಗಳು ಉಡುಪಿಯಲ್ಲಿ ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮ ಹಮ್ಮಿಕೊಂಡು ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿದ್ದರು ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿಯೇ ರಾಮಮಂದಿರ ನಿರ್ಮಾಣವಾಗಬೇಕೆಂದು ಗಟ್ಟಿದನಿಯಲ್ಲಿ ಆಗ್ರಹಿಸಿದ್ದರು ಎಂದು ಹೇಳಿದ್ದಾರೆ ಶ್ರೀಗಳ ಪಾರ್ಥಿವ ಶರೀರದ ಅಂತಿಮ ದರ್ಶನ ವ್ಯವಸ್ಡೆಯನ್ನು ಉಡುಪಿಯ ಅಜ್ಜರಕಾದು ಮೈದಾನದಲ್ಲಿ ಏರ್ಪಡಿಸಲಾಗಿದೆ ಮಧ್ಯಾಹ್ನದ ಬಳಿಕ ಹೆಲಿಕಾಪ್ಟರ್ ಮೂಲಕ ಬೆಂಗಳೂರಿಗೆ ತಂದು ಬಸವನಗುಡಿಯ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಇರಿಸಿ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಸಂಜಿ ಬೆಂಗಳೂರಿನ ವಿದ್ಯಾಪೀಠದಲ್ಲಿ ಅಂತಿಮ ಸಂಸ್ಕಾ ರ ನಡೆಯಲಿದೆ ಉಡುಪಿ ಪೇಜಾವರ ಮಠದ ವಿಶ್ವೇಶತೀರ್ಥ ಶ್ರೀಗಳ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ ಮಾರ್ಗದರ್ಶನ ಹಾಗೂ ಬೆಳಕಿನ ದಾರಿ ತೋರುವ ಮೂಲಕ ಶ್ರೀಗಳು ಲಕ್ಷಾಂತರ ಮಂದಿಯ ಮನ ಹಾಗೂ ಹ್ವದಯದಲ್ಲಿ ಶಾಶ್ಯತವಾಗಿ ನೆಲೆಸಿದ್ದಾರೆ ಎಂದು ಪ್ರಧಾನಮಂತ್ರಿ ಟ್ವೀಟ್ ಮಾಡಿದ್ದಾರೆ ವಿಶ್ವೇಶತೀರ್ಥ ಸ್ವಾಮೀಜಿಯವರು ಸೇವೆ ಹಾಗೂ ಧಾರ್ಮಿಕ ಕ್ಷೇತ್ರದ ಶಕ್ತಿಮನೆಯಾಗಿದ್ದರು ಸಮಾಜ ಸೇವೆ ಮಾಡುವ ಅದ್ಲಿತೀಯ ಮನಸ್ತು ಹೊಂದಿದ್ದರು ಅವರನ್ನು ಭೀಟಿಯಾಗುವ ಹಾಗೂ ಅವರ ಆಶೀರ್ವಾದ ಪಡೆಯುವ ಹಲವಾರು ಅವಕಾಶಗಳು ತಮಗೆ ಲಭಿಸಿದ್ದವು ಅವುಗಳಲ್ಲಿ ಕಳೆದ ಗುರುಪೂರ್ಣಿಮೆಯಂದು ಅವರ ಆಶೀರ್ವಾದ ದೊರೆತಿದ್ದು ಸ್ಮರಣೀಯ ಎಂದು ಪ್ರಧಾನಮಂತ್ರಿ ಸ್ಮರಿಸಿದ್ದಾರೆ ಶ್ರೀಗಳ ಚಿಂತನೆಗಳು ಅವರ ಅಸಂಖ್ಯಾತ ಅನುಯಾಯಿಗಳಿಗೆ ಮಾರ್ಗದರ್ಶನವಾಗಿವೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ ಜಾರ್ಖಂಡ್ನ ನೂತನ ಮುಖ್ಯಮಂತ್ರಿಯಾಗಿ ಜೆ ಎಂ ಎಂ ನಾಯಕ ಹೇಮಂತ್ ಸೊರೇನ್ ಇಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ

ಕಾಂಗ್ರೆಸ್ ರಾಜ್ಯ ಘಟಕದ ಅಧ್ಯಕ್ಷ ರಾಮೇಶ್ವರ ಒರಾನ್ ಜಿ ಎಂ ಎಂ ನಾಯಕ ಸ್ವೀಥನ್ ಮರಾಂದಿ ಅವರು ಸಹ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆಯಿದೆ ಕಾರ್ಯಕ್ರಮದಲ್ಲಿ ಮಾಜಿ ರಾಷ್ಟಪತಿ ಪ್ರಣಬ್ ಮುಖರ್ಜಿ ರಾಜ್ಯಸಭೆ ಉಪ ಸಭಾಪತಿ ಹರಿವಂಶ್ ರಾಯ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕ ಗಾಂಧಿ ವಾದ್ರಾ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ ಎನ್ಸಿಪಿ ವರಿಷ್ಣ ಶರದ್ ಪವಾರ್ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಬಿಎಸ್ಪಿ ನಾಯಕಿ ಮಾಯಾವತಿ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಳ್ಳುವ ಸಾಧ್ಯತೆಯಿದೆ

ಪೌರತ್ವ ತಿದ್ದುಪಡಿ ಕಾಯ್ದಿ ಹಾಗೂ ರಾಷ್ಟೀಯ ಪೌರತ್ವ ನೋಂದಣಿಯನ್ನು ವಿರೋಧಿಸುತ್ತಿರುವ ವ್ಯಕ್ತಿಗಳು ಬೆಟ್ಟದಷ್ಟಿರುವ ಸತ್ಯಗಳನ್ನು ಕೇವಲ ಪೊದೆಗಳಷ್ನು ಸುಳ್ಳುಗಳಿಂದ ಮರೆಮಾಚಲು ಯತ್ನಿಸುತ್ತಿದ್ದಾರೆ ಎಂದು ಕೇಂದ್ರ ಸಚಿವ ಮುಖ್ತಾರ್ ಅಬ್ಬಾಸ್ ನಖ್ವಿ ಟೀಕಿಸಿದ್ದಾರೆ ಮುಂಬೈನಲ್ಲಿ ಬಿಜೆಪಿ ಆಯೋಜಿಸಿರುವ ಸಿಎಎ ಮತ್ತು ಎನ್ಆರ್ಸಿ ಬಗ್ಗೆ ಜಾಗ್ಬತಿ ಮೂಡಿಸುವ ಅಭಿಯಾನದ ಸಂದರ್ಭದಲ್ಲಿ ಸುದ್ದಿಗೋಷ್ತಿಯಲ್ಲಿ ಅವರು ಈ ವಿಚಾರ ತಿಳಿಸಿದ್ದಾರೆ ಸಿಎಎ ಮತ್ತು ಎನ್ಆರ್ಸಿ ಬಗ್ಗೆ ಕೆಲವರು ರಾಜಕೀಯ ದುರುದ್ದೇಶದಿಂದ ತಪ್ಪು ಮಾಹಿತಿಯನ್ನು ಕೆಲ ನಿರ್ದಿಷ್ವ ಸಮುದಾಯದಲ್ಲಿ ಹರಡುತ್ತಿದ್ದಾರೆ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದರು ಖ್ಯಾತ ಹಿಂದಿ ಚಿತ್ರನಟ ಅಮಿತಾಬ್ ಬಚ್ಚನ್ ಅವರಿಗೆ ಪ್ರತಿಷ್ಣಿತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ರಾಷ್ಟ ಪತಿ ರಾಮನಾಥ್ ಕೋವಿಂದ್ ಇಂದು ಪ್ರದಾನ ಮಾಡಲಿದ್ದಾರೆ